ದೇಶದ ಅಭಿವ್ಯಧಿಯ ಪಯಣದಲ್ಲಿ ಪಾಲುದಾರರಾಗಲು ವಿದೇಶದಲ್ಲಿರುವ ಭಾರತೀಯ ಸಮುದಾಯಕ್ಕೆ ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ತು ಕರೆ

ದೇಶದ ಅಭಿವೃದ್ದಿಯ ಬೆಳವಣಿಗೆಗೆ ಸಿಐಎಸ್ಎಫ್ ಸಿಬ್ಬಂದಿ ತಮ್ಮದೇ ಕೊಡುಗೆ ನೀಡುತ್ತಿದ್ದಾರೆ ಎಂದು ಹೇಳದ ಪ್ರಧಾನಿ ಮೋದಿ ಸಿಬ್ಬಂದಿಯ ದೈನಂದಿನ ಕೆಲಸಗಳಾದ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಸಾರ್ವಜನಿಕರ ತಪಾಸಣೆಯನ್ನು ಪ್ರಸ್ತಾಪಿಸಿ ಸಾರ್ವಜನಿಕರಲ್ಲಿ ಸುರಕ್ಷತೆ ಕುರಿತು ಅರಿವು ಮೂಡಿಸಬೇಕು ಎಂದು ಕರೆ ನೀಡಿದರು ಸಿಐಎಸ್ಎಫ್ ಕೇಡರ್ಗಳಾಗಿ ಯುವತಿಯರು ಸೇರಿರುವುದಕ್ಕೆ ಪ್ರಧಾನಿ ಮೋದಿ ಅವರು ಅವರ ಮೋಷಕರಿಗೆ ಅಭಿನಂದನೆ ಸಲ್ಲಿಸಿದರು

ಸಿಐಎಸ್ಎಫ್ ಸಿಬ್ಬಂದಿಯ ಪರೇಡ್ ವೀಕ್ಷಿಸಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಸಿಬ್ಬಂದಿಗೆ ಮೊಲೀಸ್ ಮತ್ತು ಅಗ್ನಿಶಾಮಕ ಸೇವೆಗಳ ಪದಕಗಳನ್ನು ಪ್ರದಾನ ಮಾಡಿದರು

ವಿದೇಶಾಂಗ ವ್ನವಹಾರಗಳ ಇಲಾಖೆಯ ರಾಜ್ಯ ಸಚಿವ ವಿ

ಸಿಂಗ್ ಗ್ಟಪ ಇಲಾಖೆಯ ರಾಜ್ಯ ಸಚಿವರಾದ ಕಿರಣ್ ರಿಜಿಜು ಪನ್ಸ್ರಾಜ್ ಗಂಗಾರಾಮ್ ಅಹಿರ್ ಮತ್ತಿತರರು ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು

ವೆಂಕಯ್ಯನಾಯ್ಡ ಕರೆ ನೀಡಿದ್ದಾರೆ ಕೋಸ್ವರಿಕಾದ ಸ್ಕಾನ್ ಜೋಸ್ನಲ್ಲಿ ಇಂದು ಬೆಳಗ್ಗೆ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಭಾರತ ಜಾಗತಿಕ ಪೂಡಿಕೆಯ ಪ್ರಮುಖ ಕೇಂದ್ರವಾಗಿ ಪೊರಹೊಮ್ತುತ್ತಿದ್ದು ಈ ಅವಕಾಶವನ್ನು ಬಳಸಿಕೊಂಡು ದೇಶದ ಅಭಿವೃದ್ದಿಗೆ ತಮ್ಮ ಕೊಡುಗೆ ನೀಡಬೇಕು ಎಂದು ಹೇಳಿದರು ಸಾಗರೋತ್ತರ ಭಾರತೀಯ ಸಮುದಾಯ ತನ್ನ ವೃತ್ತಿಪರ ಕೌಶಲ್ಕ ಪಾಗೂ ಸಾಮರ್ಥ್ಯದಿಂದ ಸಾಧನೆ ಮಾಡಿರುವುದಕ್ಕೆ ಅವರು ಅಭಿನಂದನೆ ಸಲ್ಲಿಸಿದರು

ಈ ದಾಳಿ ಹಿಂದೆ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ ಪಾಕಿಸ್ತಾನ ಗಡಿಯ ಪೂರ್ವ ಇರಾನ್ನಲ್ಲಿ ನಡೆದ ಈ ಭೀಕರ ದಾಳಿಯ ಹೊಣೆಯನ್ನು ಜೈಷ್ಉಲ್ ಅದ್ಲ್ ಸಂಘಟನೆ ವಹಿಸಿಕೊಂಡಿದೆ ಇರಾನ್ ಮತ್ತು ಪಾಕಿಸ್ತಾನಗಳ ನಡುವಿನ ದಶಕಗಳ ಸ್ನೇಪ ಮತ್ತು ಭಾತೃತ್ವ ಸಣ್ಣ ಭಯೋತ್ವಾದಕ ಗುಂಮಗಳ ಕಾರಣದಿಂದ ಪಾಳಾಗಬಾರದು